ಯುರೋಪಿಯನ್ ಯೂನಿಯನ್ ಸದಸ್ತತ್ತದಿಂದ ಅಧಿಕೃತವಾಗಿ ಹೊರಬಂದ ಬ್ರಿಟನ್

ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿಂದು ಕೇಂದ್ರ ಆಯವ್ನಯವನ್ನು ಮಂಡಿಸಿದರು ಈ ಸಾಲಿನ ಬಜೆಟ್ ಜನರ ಆದಾಯ ಹೆಚ್ಚಿಸುವ ಮತ್ತು ಜನರ ಖರೀದಿ ಶಕ್ತಿ ವ್ನದ್ಲಿಸುವ ಗುರಿಯನ್ನು ಹೊಂದಿದೆ

ರೈತರು ಬಂಜರು ಮತ್ತು ಪಾಳುಭೂಮಿಗಳಲ್ಲಿ ಸೋಲಾರ್ ಫಟಕಗಳನ್ನು ಸ್ಥಾಪಿಸುವ ಮೂಲಕ ಗ್ರಿಡ್ಗಳಿಗೆ ವಿದ್ಯುತ್ ಪೂರೈಕೆ ಮಾಡಲು ಅವಕಾಶ ದೊರೆಯಲಿದೆ

ಒದಗಿಸಲಾಗಿದೆ ಕೈಗೆಟಗುವ ದರದಲ್ಲಿ ದಿಷಧಿಗಳನ್ನು ಒದಗಿಸಲು ದೇಶದ ಎಲ್ಲಾ ಜಿಲ್ಲೆಗಳಗೂ ಜನೌಷಧಿ ಕೇಂದ್ರಗಳನ್ನು ವಿಸ್ತರಿಸಲಾಗುವುದು

ಒಂದು ವರ್ಷದ ವರೆಗೆ ಯುವ ಇಂಜನಿಯರ್ಗಳಿಗೆ ದೇಶದ ಎಲ್ಲಾ ನಗರ ಶ್ವಳೀಯ ಸಂಸ್ಥೆಗಳಲ್ಲಿ ಇಂಟರ್ನ್ತಿಪ್ ಒದಗಿಸಲಾಗುವುದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಮರ್ಥ್ನ ಸುಧಾರಣೆಗೆ ಬಾಹ್ಯ ವಾಣಿಜ್ಯ ಸಾಲ ಮತ್ತು ಎಫ್ಡಿಐಗೆ ಅವಕಾಶ ನೀಡಲಾಗುವುದು ಎಂದು ಪಣಕಾಸು ಸಚಿವರು ಪ್ರಕಟಿಸಿದರು

ದೇಶವನ್ನು ಬಯಲು ಶೌಚಮುಕವಾಗಿಸಲು ಸರ್ಕಾರ ಬಧವಾಗಿದೆ

ಎಲ್ಲಾ ರಾಜ್ಯಗಳು ಮತ್ತು ಕೇಂದಾಡಳತ ಪ್ರದೇಶಗಳು ಮುಂದಿನ ಮೂರು ವರ್ಷಗಳಲ್ಲಿ ಸಾಂಪ್ರದಾಯಿಕ ಇಂಧನ ಮೀಟರ್ಗಳನ್ನು ಪ್ರೀಪೇಯ್ಲ್ ಸ್ನಾರ್ಟ್ ಮೀಟರ್ಗಳಾಗಿ ಪರಿವರ್ತಿಸಬೇಕು ಎಂದು ಮನವಿ ಮಾಡಿದ ಅವರು ಇಂಧನ ಪೂರೈಕೆದಾರರನ್ನು ಆಯ್ಲಿ ಮಾಡಿಕೊಳ್ಲಲು ಮತ್ತು ಅವರಿಗೆ ಬೇಕಾಗುವ ದರವನ್ನು ಆಯ್ಲಿ ಮಾಡಿಕೊಳ್ಳಲು ಇದರಿಂದ ಗ್ರಾಹಕರಿಗೆ ಮುಕ್ತ ಸ್ನಾತಂತ್ರ ಲಭಿಸಲಿದೆ ಎಂದು ಹೇಳದರು ವೈಯಕ್ತಿಕ ಆದಾಯ ತೆರಿಗೆಯ ಮಿತಿಯನ್ನು ಕಡಿಮೆಗೊಳಿಸಲಾಗಿದ್ದು ಐದು ಲಕ್ಷ ರೂಪಾಯಿವರೆಗೆ ಆದಾಯ ಇರುವವರಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ

ಸಹಕಾರ ವಲಯಕ್ಕೂ ತೆರಿಗೆ ವಿನಾಯಿತಿ ಫೋಷಿಸಲಾಗಿದೆ

ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಕೇಂದ್ರ ಬಜೆಟ್ನಲ್ಲಿ ಅವಕಾಶ ಮಾಡಿಕೊಡಲಾಗಿದ್ದು

ಚೆಸ್ಟೆ ಚೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಯೊಜನೆಯನ್ನು ಫೋಷಿಸಿದ್ದು

ದೆಹಲಿ ವಿಧಾನಸಭಾ ಚುನಾವಣೆಯ ಶ್ರಚಾರಕ್ಷೆ ಇನ್ನು ಕೇವಲ ಆರು ದಿನಗಳು ಮಾತ್ರ ಬಾಕಿ ಇದ್ದು ರಾಜಕೀಯ ಪಕ್ಷಗಳು ಮತದಾರರ ಮನಗೆಲ್ಲಲು ಎಲ್ಲ ರೀತಿಯ ಪ್ರಯತ್ನದಲ್ಲಿ ತೊಡಗಿವೆ ಬಿಜೆಪಿಯ ತಾರಾ ಪ್ರಚಾರಕ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ನನಾಥ್ ದೆಹಲಿಯಲ್ಲಿ ಇಂದಿನಿಂದ ನಾಲ್ಲು ದಿನಗಳ ಕಾಲ ಪ್ರಚಾರ ನಡೆಸಲಿದ್ದಾರೆ

ಭಾರತೀಯ ಚುನಾವಣಾ ಆಯೋಗ ವಿಶೇಷ ಸಭೆಯಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಯ ಮತದಾನದ ಸಿದ್ದತೆ ಕುರಿತು ವಿಸ್ತ್ವತ ಪರಶೀಲನೆ ನಡೆಸಿದೆ

ನಿರ್ಭಯಾ ಅತ್ಯಾಚಾರ ಪ್ರಕರಣದ ಅಪರಾಧಿ ಎನಯ್ ಶರ್ಮಾ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜೆಯನ್ನು ರಾಷ್ಷಪತಿ ರಾಮನಾಥ್ ಕೋವಿಂದ್ ತಿರಸ್ತರಿಸಿದ್ದಾರೆ ನಿರ್ಭಯಾ ಅತ್ನಾಚಾರ ಪ್ರಕರಣದಲ್ಲಿ ಮರಣ ದಂಡನೆ ತಿಕ್ಸೆಗೆ ಗುರಿಯಾಗಿರುವ ನಾಲ್ಲರು ಅಪರಾಧಿಗಳಲ್ಲಿ ವಿನಯ್ ಶರ್ಮಾ ಕೂಡ ಒಬ್ಬ ಅಪರಾಧಿಯಾಗಿದ್ದಾನೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದ ಯಾವ ಅಪರಾಧಿಯ ಅರ್ಜಿಯೂ ರಾಷ್ಷಪತಿಯವರ ಬಳಿ ವಿಚಾರಣೆಗೆ ಬಾಕಿ ಇಲ್ಲ ನಿನೈ ದೆಹಲಿ ನ್ನಾಯಾಲಯವೊಂದು ಇದೇ ಪ್ರಕರಣಕ್ಕೆ ಸಂಬಂಧಿಸಿ ಎಲ್ಲಾ ನಾಲ್ಲರು ಅಪರಾಧಿಗಳ ಮರಣ ದಂಡನೆ ಶಿಕ್ಸೆ ಜಾರಿಯನ್ನು ಮುಂದಿನ ಆದೇಶದವರೆಗೆ ಮುಂದೂಡಿತ್ತು ಭಾರತೀಯ ಕರಾವಳಿ ಕಾವಲು ಪಡೆಯ ಸಂಸ್ಥಾಪನಾ ದಿನವಾದ ಇಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಶುಭಾಶಯ ಕೋರಿದ್ದಾರೆ ಕರಾವಳಿಗಳನ್ನು ಸುರಕ್ಷಿತವಾಗಿರಿಸಲು ಕರಾವಳಿ ಕಾವಲುಪಡೆ ಮಹತ್ತರ ಪ್ರಯತ್ಯಗಳನ್ನು ಮಾಡಿದೆ ಎಂದು ಪ್ರಧಾನಿ ಟ್ನೀಟ್ ಮಾಡಿದ್ದಾರೆ ಕಡಲ ಪರಿಸರ ವ್ಯವಸ್ಥೆಯ ನಿಟ್ಟನಲ್ಲಿ ಕಾವಲುಪಡೆ ಕಾಳಜಿ ಮಹತ್ತರವಾದದ್ದು ಎಂದು ಅವರು ಹೇಳಿದ್ದಾರೆ

ಮಧ್ಯಾಷ್ನ ಎರಡನೇ ವಿಮಾನ ವುಹಾನ್ನಿಂದ ಹೊರಟಿದೆ

ಪ್ರಯಾಣಿಕರಲ್ಲಿ ಹೆಚ್ಚಿನವರು ಭಾರತೀಯ ವಿದ್ಯಾರ್ಥಿಗಳು

ಸಾರ್ವಜನಿಕ ಆರೋಗ್ಯ ತಜ್ಞರು ಮತ್ತು ಅರೆ ವೈದ್ಯಕೀಯ ಸಿಬ್ಲಂದಿಯ ತಂಡಗಳು ಜೊತೆಗಿದ್ದವು

ಪುರುಷ ಪ್ರಯಾಣಿಕರನ್ನು ಮನೇಸರ್ ತಿಬಿರಕ್ಕೆ ಹಾಗೂ ಮಹಿಳೆಯರನ್ನು ಐಟಬಿಪಿ ತಿಬಿರದಲ್ಲಿ ಇರಿಸಲಾಗುವುದು ಯಾವುದೇ ವ್ಯಕ್ತಿ ಕೊರೊನಾ ವ್ಯೆರಾಣು ಪೀಡಿತರೆಂದು ಕಂಡುಬಂದಲ್ಲಿ ಆತ ಅಥವಾ ಆಕೆಯನ್ನು ಮುಂದಿನ ತಪಾಸಣೆ ಹಾಗೂ ನಿರ್ವಪಣೆಗಾಗಿ ನಿಯೋಜಿತ ಆಸ್ತತೆಗೆ ಕಳುಹಿಸಿಕೊಡಲಾಗುವುದು ಅಂತಹ ಸಂದರ್ಭದಲ್ಲಿ ಅವರನ್ನು ಪ್ರತ್ಯೇಕವಾಗಿ ಇರಿಸಬೇಕೇ ಎನ್ನುವುದನ್ನು ನಿರ್ಣಯಿಸಲಾಗುವುದು

ಜೆಕ್ ಗಣರಾಜ್ಯ ಮೆಕ್ಸೆಕೊ ದಕ್ಷಿಣ ಕೋರಿಯಾ ಸಂಯುಕ್ತ ಅರಬ್ ಎಮಿರೇಟ್ಸ್ ಆಫ್ರಿಕಾ ಸೇರಿದಂತೆ ವಿವಿಧ ದೇಶಗಳ ಸಚಿವರುಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಕ್ಷಣಾ ಎಕ್ಷಿಪೊದಲ್ಲಿ ಪ್ರಥಮ ಬಾರಿಗೆ ಭಾರತ ಮತ್ತು ಆಫ್ರಿಕಾ ರಕ್ಷಣಾ ಸಭೆ ನಡೆಯಲಿದೆ ಎಂದು ರಕ್ಷಣಾ ಕಾರ್ಯದರ್ತಿ ಡಾ

ಗುಣಮುಖರಾದವರಿಗೆ ಮತ್ತೆ ಸೋಂಕು ತಗುಲುವ ಅಪಾಯವಿದೆ ಎಂದು ಆರೋಗ್ಯ ತಜ್ಞರು ಎಚ್ಚರಿಸಿದ್ದಾರೆ

ಬ್ರೆಕ್ಟಿಟ್ನಿಂದಾಗಿ ಬ್ರಿಟನ್ನಲ್ಲಿ ಎರಡು ಸಾರ್ವತ್ರಿಕ ಚುನಾವಣೆಗಳು ಇಬ್ಲರು ಶ್ರಧಾನ ಮಂತ್ರಿಗಳ ಉಚ್ಬಾಟನೆ ಮತ್ತು ಪ್ರೆಕ್ಷಟ್ ಮತಗಣನೆಯಿಂದಾಗಿ ರಾಜಕೀಯ ಬದಲಾವಣೆ ಕೂಡ ಆಗಿತ್ತು ಬ್ರಿಟನ್ನಾದ್ಯಂತ ಮೆರವಣಿಗೆಗಳು ಸಂಭ್ರಮ ಮತ್ತು ಕ್ಯಾಂಡಲ್ಲೈಟ್ ಜಾಗರಣೆ ಸೇರಿದಂತೆ ಸರಣಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು